ಭಾರತೀಯ ಜನತಾ ಪಾರ್ಟಿಯ ರಾಷ್ಷೀಯ ಅಧ್ಯಕ್ಷರಾಗಿ ಜೆ

ಐ

ದೆಹಲಿಯ ತಾಲ್ಕಾಟೋರಾ ಮೈದಾನದಲ್ಲಿ ಆಯೋಜಿತವಾಗಿದ್ದ ಪರೀಕ್ಷಾ ಪೆ ಚರ್ಚಾ ಕಾರ್ಕಕಮದಲ್ಲಿ ವಿದ್ಯಾರ್ಥಿ ಶಿಕ್ಷಕ ಹಾಗೂ ಪೋಷಕರ ಸಮುದಾಯಗಳನ್ನು ಉದ್ದೇಶಿಸಿ ಅವರು ಮಾತನಾಡುತ್ತಿದ್ದರು ಭಾರತವನ್ನು ಹೊಸ ಎತ್ತರಕ್ಷೆ ಮತ್ತು ಹೊಸ ಭರವಸೆಯತ್ತ ಈ ತಲೆಮಾರು ಕೊಂಡ್ಡೊಯ್ಬಲಿದೆ ವೈಯಕ್ತಿಕ ಉದ್ಯೋಗ ಆಯ್ಕೆಗಳು ಮುಖ್ಯ ಆದರೆ ಎಲ್ಲರೂ ಯಾವುದಾದರೂ ರೀತಿಯಲ್ಲಿ ದೇಶದ ಅಭಿವೃದ್ದಿಗೆ ಪೂರಕವಾಗಬೇಕು ಎಂದು ಪ್ರಧಾನಿ ಅವರು ಹೇಳಿದರು ಪರೀಕ್ಷೆಗಳಲ್ಲಿ ಉತ್ತಮ ಅಂಕಗಳಿಸುವುದೇ ಮುಖ್ಯವಲ್ಲ ವಿದ್ಯಾರ್ಥಿಗಳು ಇಂತಪ ಆಲೋಚನೆಗಳಿಂದ ಹೊರಬರಬೇಕು ಹೊಸ ವಿಷಯಗಳನ್ನು ಕಲಿಯುವ ಮಾರ್ಗ ಶಿಕ್ಷಣ ಹಾಗಾಗಿ ಹೊಸ ಹೊಸ ವಿಚಾರಗಳನ್ನು ಕಲಿಯಬೇಕು ಎಂದು ಮೋದಿ ಹೇಳಿದರು ಪಕ್ಷೇತರ ಕಲಿಕೆಗಳು ಮುಖ್ಯ ಇವಿಲ್ಲದಿದ್ದರೇ ಮಾನವರು ರೋಮೋಟ್ನಂತಾಗುತ್ತಾರೆ ಈ ಪಕ್ಷೇತರ ಕಲಿಕೆಗಳು ಆಕರ್ಷಕವಾದ ಕೌಶಲ್ಯಗಳೇ ಆಗಬೇಕಿಲ್ಲ ಮಕ್ಕಳು ಯಾವುದನ್ನು ಕಲಿಯಲು ಇಚ್ಚಿಸುತ್ತಾರೋ ಅಂತಹ ಕಲಿಕೆಗಳನ್ನೇ ಉತ್ತೇಜಿಸುವ ವಾತಾವರಣ ಸೃಷ್ಠಿಯಾಗಬೇಕು ಒಂದು ಸೋಲು ಬದುಕಿನ ನಿರ್ಧಾರಿತ ಅಂಶವಲ್ಲ

ದಿನದ ಕೆಲವು ಗಂಟೆ ಸಮಯವನ್ನು ತಂತ್ರಜ್ಞಾನ ಮುಕ್ತ ಸಮಯವಾಗಿ ಕಳೆಯಬೇಕು ಸಾಕುಪ್ರಾಣಿ ಕುಟುಂಬದ ಸದಸ್ಯರೊಂದಿಗೆ ಸ್ನೇಹಿರೊಂದಿಗೆ ಪುಸ್ತಕಗಳೊಂದಿಗೆ ಕಳೆಯಬೇಕು ಎಂದು ಸಲಹೆ ನೀಡಿದರು

ಹಲವಾರು ಸಾಧನೆಗಳಿಗೆ ಸಜ್ಜಾಗಿರುವ ವಿದ್ಯಾರ್ಥಿಗಳಿಗೆ ಇದು ಶ್ರಮುಖ ದಶಕವಾಗಿದೆ ಎಂದರು ಪರೀಕ್ಷಾ ಪೆ ಚರ್ಚಾ ಕಾರ್ಕ್ರಮದ ಮೂರನೇ ಆವೃತ್ತಿ ಇದಾಗಿದ್ದು ಎರಡು ಸಾವಿರಕ್ಕೂ ಹೆಚ್ಚಿನ ವಿದ್ಯಾರ್ಥಿ ಶಿಕ್ಷಕ ಮತ್ತು ಪೋಷಕರ ಇಂದಿನ ಕಾರ್ಕ್ರಮದಲ್ಲಿ ಭಾಗವಹಿಸಿದ್ದರು

ನಡ್ಡಾ ಅವರು ಇಂದು ಅವಿರೋಧವಾಗಿ ಭಾರತೀಯ ಜನತಾಪಾರ್ಟಿಯ ನೂತನ ರಾಷ್ಟೀಯ ಅಧ್ಯಕ್ಷರಾಗಿ ಆಯ್ತೆಯಾಗಿದ್ದಾರೆ ಪಕ್ಷದ ಸಂಘಟನೆ ಮತ್ತ ಚುನಾವಣೆಯ ಉಸ್ತುವಾರಿ ರಾಧಾ ಮೋಹನ್ ಸಿಂಗ್ ಅವರು ಈ ಸಂದರ್ಭದಲ್ಲಿ ಆಯ್ಲೆಯ ಪ್ರಮಾಣ ಪತ್ರವನ್ನು ನೀಡಿದರು ಇದಕ್ಕೂ ಮುನ್ನ ಇಂದು ದೆಹಲಿಯ ಪಕ್ಷದ ಕೇಂದ್ರ ಕಚೇರಿಯಲ್ಲಿ ಉನ್ನತ ಹುದ್ಲೆಯ ಚುನಾವಣೆಗೆ ನಾಮಪತ್ರ ಸಲ್ಲಿಸುವ ಪ್ರಕ್ರಿಯೆ ನಡೆಯಿತು ಕೇಂದ್ರ ಸಚಿವರು ಬಿಜೆಪಿ ಆಡಳಿತ ಇರುವ ರಾಜ್ಯಗಳ ಮುಖ್ಯಮಂತ್ರಿಗಳು ಸೇರಿದಂತೆ ಪಕ್ಷದ ನಾಯಕರು ಜೆ

ನಡ್ಡಾ ಅವರ ಅಭ್ಯರ್ಥಿಕೆಯನ್ನು ಬೆಂಬಲಿಸಿ ನಾಮಪತ್ರ ಸಲ್ಲಿಸಿದರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪಕ್ಷದ ಕೇಂದ್ರ ಕಚೇರಿಯಲ್ಲಿ ನಡ್ಡಾ ಅವರನ್ನು ಸನ್ನಾನಿಸಿದರು ಹಿಮಾಚಲ ಪ್ರದೇಶದವರಾದ ನಡ್ಡಾ ಅವರನ್ನು ಕಳೆದ ವರ್ಷ ಜುಲೈನಲ್ಲಿ ಪಕ್ಷದ ಕಾರ್ಯಾಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿತ್ತು

ಐ ಯುದ್ದ ವಿಮಾನವನ್ನು ತನ್ನ ಮೊದಲ ಸ್ಟ್ವಾಡನ್ನರಲ್ಲಿ ಸೇರ್ಪಡೆ ಮಾಡಿಕೊಂಡಿತು ರಕ್ಷಣಾ ಪಡೆಗಳ ಮುಖ್ಲಸ್ನ ಜನರಲ್ ಬಿಪಿನ್ ರಾವತ್ ಮತ್ತು ವಾಯುಪಡೆಯ ಮುಖ್ಲಸ್ನ ಏರ್ ಚೀಫ್ ಮಾರ್ಷಲ್ ರಾಕೇಶ್ ಕುಮಾರ್ ಭದೂರಿಯಾ ಆಕರ್ಷಕ ಸಮಾರಂಭದಲ್ಲಿ ಯುದ್ದ ವಿಮಾನವನ್ನು ದಳಕ್ಕೆ ಸೇರ್ಪಡೆ ಮಾಡಿಕೊಂಡರು

ಹೊಸದಾಗಿ ರಚಿಸಲಾಗಿರುವ ಸೇನಾ ವ್ಯವಹಾರಗಳ ಇಲಾಖೆಗೆ ಹಿರಿಯ ಅಧಿಕಾರಿಗಳಾದ ರಾಜೀವ್ ಸಿಂಗ್ ಠಾಕೂರ್ ಮತ್ತು ಶಾಂತನು ಅವರನ್ನು ಜಂಟಿ ಕಾರ್ಯದರ್ತಿಗಳನ್ನಾಗಿ ಕೇಂದ್ರ ಸರ್ಕಾರ ನೇಮಕ ಮಾಡಿದೆ

ಎ ಎಸ್ ಅಧಿಕಾರಿಯಾಗಿದ್ದು

ಕೇಂದ್ರ ಸರ್ಕಾರ ಕಳೆದ ತಿಂಗಳು ಸೇನಾ ವ್ಯವಹಾರಗಳ ಇಲಾಖೆಯನ್ನು ರಚಿಸಿದ್ದು ರಕ್ಷಣಾ ಪಡೆಗಳ ಮುಖ್ಯಸ್ಥರಾದ ಜನರಲ್ ಬಿಪಿನ್ ರಾವತ್ ಇದರ ಮುಖ್ಯಸ್ವರೂ ಆಗಿರುತ್ತಾರೆ

ಎ ಎಸ್ ಅಧಿಕಾರಿಗಳು ಕೇಂದ್ರ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಜಂಟಿ ಕಾರ್ಯದರ್ಶಿಗಳಾಗಿ ನೇಮಕ ಗೊಂಡಿದ್ದಾರೆ

ಅಪರಾಧ ನಡೆದ ಸಂದರ್ಭದಲ್ಲಿ ತಾನು ಪ್ರಾಪ್ತವಯಸ್ಥನಾಗಿರಲಿಲ್ಲ ಎಂದು ಪವನ್ ಕುಮಾರ್ ಗುಪ್ತಾ ಎಂಬ ಅಪರಾಧಿ ಸಲ್ಲಿಸಿದ್ದ ಅರ್ಜಿಯನ್ನು ದೆಹಲಿ ಹೈಕೋರ್ಟ್ ವಜಾ ಮಾಡಿತ್ತು ನ್ಞಾಯಮೂರ್ತಿ ಆರ್ ಭಾನುಮತಿ ಅಶೋಕ್ ಭೂಷಣ್ ಮತ್ತು ಎ ಎಸ್ ಬೋಪಣ್ಣ ಅವರನ್ನೊಳಗೊಂಡ ಪೀಠ ಗಲ್ಲು ಶಿಕ್ಷೆಗೊಳಗಾಗಿರುವ ಅಪರಾಧಿ ಪವನ್ ಕುಮಾರ್ ಗುಪ್ತಾ ಸಲ್ಲಿಸಿದ್ದ ಮೇಲ್ನನಿಯನ್ನು ತಿರಸ್ತರಿಸಿ ದೆಹಲಿ ಹೈಕೋರ್ಟ್ ತೀರ್ಪು ಎತ್ತಿಹಿಡಿಯಿತು ಪೈಕೋರ್ಟ್ ಆದೇಶದಲ್ಲಿ ಮಧ್ಯ ಪ್ರವೇಶಿಸಲು ಯಾವುದೇ ಕಾರಣಗಳಿಲ್ಲ ಪವನ್ ಕುಮಾರ್ ನ ಅರ್ಜಿಯನ್ನು ವಿಚಾರಣಾ ನ್ನಾಯಾಲಯ ಸರಿಯಾಗಿಯೇ ತಿರಸ್ತರಿಸಿದೆ ಹೈಕೋರ್ಟ್ ಸಪ ವಜಾ ಮಾಡಿದೆ ಎಂದು ಹೇಳಿದೆ

ರಾಜಕೀಯ ಪಕ್ಷಗಳಿಗೆ ಆರ್ಥಿಕ ನೆರವು ನೀಡುವ ಉದ್ದೇಶದ ಚುನಾವಣಾ ಬಾಂಡ್ ಯೋಜನೆಗೆ ಮಧ್ಯಂತರ ತಡೆ ನೀಡಲು ಸುಪ್ರೀಂಕೋರ್ಟ್ ಇಂದು ನಿರಾಕರಿಸಿದೆ ಈ ಯೋಜನೆಗೆ ತಡೆ ನೀಡುವಂತೆ ಕೋರಿ ಸಲ್ಲಿಸಲಾಗಿರುವ ಅರ್ಜೆಗೆ ಸಂಬಂಧಿಸಿದಂತೆ ಸರ್ವೋನ್ನತ ನ್ಯಾಯಾಲಯವು ಕೇಂದ್ರ ಸರ್ಕಾರ ಮತ್ತು ಚುನಾವಣಾ ಆಯೋಗದ ಪ್ರತಿಕ್ರಿಯೆಯನ್ನು ಕೇಳಿದೆ ಮುಖ್ಯ ನ್ಯಾಯಮೂರ್ತಿ ಎಸ್

ಬೋಬ್ಡೆ ಮತ್ತು ನ್ಯಾಯಮೂರ್ತಿಗಳಾದ ಬಿ

ಗವಾಯ್ ಮತ್ತು ಸೂರ್ಯಕಾಂತ್ ಅವರಸ್ನೊಳಗೊಂಡ ಪೀಠ ಕೇಂದ್ರ ಸರ್ಕಾರ ಮತ್ತು ಚುನಾವಣಾ ಆಯೋಗಕ್ಕೆ ಎರಡು ವಾರಗಳ ಒಳಗಾಗಿ ತಮ್ಮ ಪ್ರತಿಕ್ರಿಯೆ ಸಲ್ಲಿಸುವಂತೆ ಸೂಚಿಸಿದೆ ಪ್ರಜಾಪ್ರಭುತ್ವದ ಸುಧಾರಣೆ ಕುರಿತ ಸಂಘಟನೆ ಎಂಬ ಸ್ವಯಂ ಸೇವಾ ಸಂಸ್ಥೆ ಈ ಸಂಬಂಧ ಮಧ್ಯಂತರ ಅರ್ಜೆಯನ್ನು ಸಲ್ಲಿಸಿದೆ ಜಮ್ಮು ಮತ್ತು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶವನ್ನು ಪೂಡಿಕೆದಾರರಿಗೆ ಆರ್ಥಿಕ ಸ್ವರ್ಗವನ್ನಾಗಿ ಪರಿವರ್ತಿಸಲಾಗುವುದು ಎಂದು ಲೆಫ್ಟಿನೆಂಟ್ ಗೌರ್ನರ್ ಗಿರೀಶ್ ಚಂದ್ರ ಮುರ್ಮು ಇಂದು ತಿಳಿಸಿದ್ದಾರೆ ದೆಹಲಿಯಲ್ಲಿಂದು ಹೂಡಿಕೆದಾರರ ಮೇಳದ ಪೂರ್ವಭಾವಿಯಾಗಿ ನಡೆದ ಸಂವಾದದಲ್ಲಿ ಮಾತನಾಡಿದ ಅವರು ಶೋಧಿಸಿ ಹೂಡಿಕೆ ಮಾಡಿ ಮತ್ತು ಅಭಿವೃದ್ಧಿ ಹೊಂದಿ ಎಂಬ ಧ್ವೇಯವಾಕ್ಯದೊಂದಿಗೆ ಜಮ್ಮ ಮತ್ತು ಕಾಶ್ಮೀರ ಸರ್ಕಾರ ಜಾಗತಿಕ ಬಂಡವಾಳ ಹೂಡಿಕೆದಾರರ ಸಮಾವೇಶದ ಮೂಲಕ ಕಣಿವೆ ರಾಜ್ಯದ ಸಾಮರ್ಥ್ಯವನ್ನು ಪ್ರದರ್ಶಿಸಲು ನಿರ್ಧರಿಸಿದೆ ಇದು ಹಿರಿಯ ಉದ್ಯಮಿಗಳು ದೇಶಾದ್ಯಂತದ ಸಾಂಸ್ಕಿಕ ವಲಯದ ನಾಯಕರು ಹಿರಿಯ ನೀತಿ ನಿರೂಪಕರು ಅಭಿವೃದ್ಧಿ ಸಂಸ್ಥೆಗಳು ವಿಶ್ವಾದ್ಯಂತದ ಹೂಡಿಕೆದಾರರು ಮತ್ತು ಸ್ಥಳೀಯ ವಾಣಿಜ್ಯೋದ್ಯಮಿಗಳನ್ನು ಒಟ್ಟಿಗೆ ತರುತ್ತದೆ ಎಂದರು ಜಮ್ಮ ಮತ್ತು ಕಾಶ್ಮೀರದಲ್ಲಿ ತಮ್ಮ ಉದ್ದಿಮೆ ಸ್ಥಾಪಿಸಲು ಮುಂದಾಳತ್ವ ವಹಿಸಿಕೊಳ್ಳುವಂತೆ ಅವರು ಪೂಡಿಕೆದಾರರಿಗೆ ಆಮಂತ್ರಣ ನೀಡಿದರು

ಪ್ರಧಾನಿ ನರೇಂದ್ರ ಮೋದಿ ಮತ್ತು ನೇಪಾಳದ ಪ್ರಧಾನಿ ಕೆ ಪಿ ಶರ್ಮ ಓಲಿ ಅವರು ನಾಳೆ ಜೋಗ್ಟಾನಿ ಬಿರಾತ್ ನಗರ್ ನಲ್ಲಿನ ಎರಡನೇ ಸಮಗ್ರ ತಪಾಸಣಾ ಠಾಣೆಯನ್ನು ವಿಡಿಯೋ ಕಾಸ್ಫರೆನ್ಸ್ ಮೂಲಕ ಜಂಟಿಯಾಗಿ ಉದ್ಘಾಟಿಸಲಿದ್ದಾರೆ ವಾಣಿಜ್ಯ ಮತ್ತು ಜನರ ಸಂಚಾರಕ್ಕೆ ಅವಕಾಶ ನೀಡಲು ಭಾರತದ ನೆರವಿನಲ್ಲಿ ಈ ಠಾಣೆ ನಿರ್ಮಿಸಲಾಗಿದೆ

ಬಾಲಕಿಯರ ವಿಭಾಗದಲ್ಲಿ ತಮಿಳುನಾಡು ಪ್ರಶಸ್ತಿ ಪಡೆಯಿತು

ದೆಹಲಿಯ ಅನುರಾಗ್ ಸಿಂಗ್ ಮಹಾರಾಷ್ಷದ ಕೆನಿತಾ ಗುಪ್ತಾ ಮತ್ತು ವೇದಾಂತ್ ಬಫ್ನಾ ಮತ್ತು ಕರ್ನಾಟಕದ ಸುವನಾ ಭಾಸ್ತರ್ ಇಂದು ಈಜು ಸ್ಪರ್ಧೆಗಳಲ್ಲಿ ಬಂಗಾರದ ಪದಕ ಗೆದ್ದುಕೊಂಡರು